ಎರಡನೇ ಹಂತದ ಲೋಕಸಭಾ ಚುನಾವಣೆಗೆ ಬಿರುಸುಗೊಂಡ ರಾಜಕೀಯ ಪಕ್ಷಗಳ ಮತ ಪ್ರಚಾರ ದೇಶದ ಪ್ರತಿಯೊಬ್ಲರು ಭದ್ರತೆ ಸಮ್ನದ್ದಿ ಮತ್ತು ಘನತೆಯಿಂದ ಬದುಕುವ ನವಭಾರತ ನಿರ್ಮಾಣಕ್ಕೆ ಬದ್ದ ಪ್ರಧಾನಮಂತ್ರಿ ನರೇಂದ್ರ ಮೋದಿ

ಹುತಾತ್ನ ದೇಶಭಕ್ತರಿಗೆ ರಾಷ್ಲಾದ್ಯಂತ ತ್ರದ್ದಾಂಜಲಿ

ದೇಶಾದ್ಯಂತ ಇಂದು ಬೈಸಾಕಿ ಸುಗ್ಗಿ ಹಬ್ಲ ಮತ್ತು ರಾಮನವಮಿಯ ಸಂಭ್ರಮ ಸಡಗರದ ಆಚರಣೆ

ಮಂಗಳೂರಿನಲ್ಲಿ ಸಾರ್ವಜನಿಕ ರ್ಾಲಿ ಉದ್ದೇಶಿಸಿ ಇಂದು ಸಂಜೆ ಮಾತನಾಡಿದ ಅವರು ಸಾರ್ವತ್ರಿಕ ಚುನಾವಣೆ ಎಂದರೆ ಪ್ರಧಾನಮಂತ್ರಿ ಅಥವಾ ಕೇಂದ್ರ ಸರ್ಕಾರವನ್ನು ಆಯ್ಲೆ ಮಾಡುವುದಲ್ಲ

ಮೀನುಗಾರರ ಕ್ಷೇಮಾಭಿವೃದ್ದಿ ಕಾಪಾಡಲು ಮೀನುಗಾರಿಕೆ ಪ್ರತ್ಯೇಕ ಸಚಿವಾಲಯ ತೆರೆಯಲಾಗುವುದು ಮತ್ತ್ವ ಸಂಪದ ಯೋಜನೆ ಮೂಲಕ ಮೀನುಗಾರರಿಗೆ ಎಲ್ಲಾ ನೆರವು ಒದಗಿಸಲಾಗುವುದು ಎಂದು ಶ್ರಧಾನಿ ಭರವಸೆ ನೀಡಿದರು ಇಂದು ಬೆಳಗ್ಗೆ ತಮಿಳುನಾಡಿನ ಥೇನಿಯಲ್ಲಿ ಸಾರ್ವಜನಿಕ ರ್ನಾಲಿ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನವಭಾರತ ನಿರ್ಮಾಣಕ್ಕೆ ತಾವು ಬದ್ದ ಎಲ್ಲಾ ವರ್ಗದ ಜನರು ಭದ್ರತೆ ಸಮೃದ್ದಿ ಮತ್ತು ಘನತೆಯಿಂದ ಬದುಕುವ ಹೊಸ ಭಾರತ ಸೃಷ್ಷಿಗೆ ಆದ್ದತೆ ಗಮನ ನೀಡಲಾಗುವುದು ಭಾರತ ದೇಶವು ತ್ವರಿತವಾಗಿ ಅಭಿವೃದ್ದಿ ಕಾಣುವ ಮೂಲಕ ವಿಶ್ವ ಭೂಪಟದಲ್ಲಿ ಗುರುತಿಸಿಕೊಂಡಿದೆ ಎಂದು ನರೇಂದ್ರ ಮೋದಿ ತಿಳಿಸಿದರು ನಂತರ ಪ್ರಧಾನಿ ಅವರು ರಾಮನಾಥ ಪುರಂನಲ್ಲಿ ಸಾರ್ವಜನಿಕ ರ್ಸಾಲಿ ಉದ್ದೇಶಿಸಿ ಮಾತನಾಡಿದರು ಕರ್ನಾಟಕದ ಕೋಲಾರ ಮತ್ತು ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಚುನಾವಣಾ ಪ್ರಚಾರ ನಡೆಸಿದರು

ಕ್ಲಷಿಕರಿಗಾಗಿ ಪ್ರತ್ಲೇಕ ಬಜೆಟ್ ಮಂಡಿಸಲಾಗುವುದು ಎಂದು ಭರವಸೆ ನೀಡಿದರು

ಫ್ರೆಂಚ್ ಕಂಪನಿ ರಫೇಲ್ ಸಮರ ವಿಮಾನಗಳ ಖರೀದಿ ವ್ಲವಹಾರದಲ್ಲಿ ಖಾಸಗಿ ಕಂಪನಿಯೊಂದಕ್ಷೆ ತೆರಿಗೆ ವಿನಾಯಿತಿ ನೀಡಲಾಗಿದೆ ಎಂಬ ವರದಿ ನಿಖರವಾಗಿಲ್ಲ ಎಂದು ರಕ್ಷಣಾ ಸಚಿವಾಲಯ ಸ್ಪಷ್ಟನೆ ನೀಡಿದೆ

ಅದು ದುರುದ್ದೇಶ ಪೂರಿತವಾಗಿದೆ

ರಫೇಲ್ ಯುದ್ದ ವಿಮಾನ ಖರೀದಿ ವ್ಚವಹಾರದಲ್ಲಿ ಪ್ರಾನ್ಸ್ ಸರ್ಕಾರ ಉದ್ದಮಿ ಅನಿಲ್ ಅಂಬಾನಿ ಅವರ ತೆರಿಗೆ ಬಾಕಿಗಳನ್ನು ಮನ್ನ ಮಾಡಿದೆ ಎಂದು ಅಲ್ಲಿನ ವೃತ್ತಪತ್ರಿಕೆಯೊಂದು ಪ್ರಕಟಿಸಿರುವ ಹಿನ್ನೆಲೆಯಲ್ಲಿ ರಫೇಲ್ ವ್ಯವಹಾರದ ಭ್ರಷ್ಟಾಚಾರ ಮತ್ತು ಹಣ ವಂಚನೆ ಹೊರಬಿದ್ದಂತಾಗಿದೆ ಎಂದು ಕಾಂಗ್ರೆಸ್ ತಿಳಿಸಿದೆ ದೆಹಲಿಯಲ್ಲಿಂದು ಪಕ್ಷದ ವಕ್ತಾರ ರಂದೀಪ್ ಸುರ್ಜೇವಾಲಾ ಸುದ್ದಿಗಾರರೊಂದಿಗೆ ಮಾತನಾಡಿ ಎನ್ಡಿಎ ಸರ್ಕಾರ ರಫೇಲ್ ವ್ಲವಹಾರ ಸಂಧಾನ ಪೂರ್ಣಗೊಳಿಸಿದ ನಂತರ ಅನಿಲ್ ಅಂಬಾನಿ ಅವರ ತೆರಿಗೆ ವಿವಾದ ಇತ್ತರ್ಥವಾಗಿದೆ ಎಂದು ಆರೋಪಿಸಿದರು ಗಂಭೀರ ವಂಚನೆಗಳ ತನಿಖಾ ಕಚೇರಿ ಅಧಿಕಾರಿಗಳು ಇಂದು ಐಎಲ್ ಎಫ್ಎಸ್ ಕಂಪನಿಯ ಸಿಇಒ ರಮೇಶ್ ಸಿ ಬಾವ ಅವರನ್ನು ಬಂಧಿಸಿದ್ದಾರೆ ಇನ್ಫ್ರಸ್ಕ್ಷರ್ ಲೀಜಿಂಗ್ ಅಂಡ್ ಫ್ಲೆನಾನ್ಸಿಯಲ್ ಸರ್ವಿಸಸ್ ಕಂಪನಿಯಿಂದ ಸಾಲ ಕೊಡಿಸಲು ಬಾವ ಅವರು ಅಕ್ರಮ ಎಸಗಿದ್ದರು ಎಂಬ ಆರೋಪ ಎದುರಿಸುತ್ತಿದ್ದಾರೆ

ಈ ಎಲ್ಲಾ ಹಣದ ಅವ್ಲವಹಾರ ನಡೆದಿರುವ ಆರೋಪ ಅವರ ಮೇಲಿದೆ ಕ್ಕೆಗಾರಿಕಾ ಸಂಸ್ಥೆಗಳೂ ಸೇರಿದಂತೆ ಕೇಂದ್ರ ಸರ್ಕಾರದ ಎಲ್ಲ ಕಛೇರಿಗಳಿಗೆ ನಾಳೆ ಸಾರ್ವಜನಿಕ ರಜೆ ಫೋಷಿಸಲಾಗಿದೆ ಡಾ ಬಿ ಆರ್ ಅಂಬೇಡ್ತರ್ ಅವರ ಜನ್ಮದಿನಾಚರಣೆ ಅಂಗವಾಗಿ ಸಿಬ್ಬಂದಿ ಇಲಾಖೆ ಸಹಾಯಕ ಸಚಿವಾಲಯ ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣೆ ಸಚಿವಾಲಯ ಸಾರ್ವಜನಿಕ ರಜೆ ಘೋಷಿಸಿ ಪ್ರಕಟಣೆ ಹೊರಡಿಸಿದೆ

ಜಲಿಯನ್ ವಾಲಾಬಾಗ್ ಹುತಾತ್ಮರ ಶ್ರದ್ದಾಂಜಲಿ ಅಂಗವಾಗಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ದು ಮತ್ತು ಶ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಟ್ವೀಟರ್ನಲ್ಲಿ ಶ್ರದ್ಧಾಂಜಲಿ ಸಂದೇಶ ರವಾನಿಸಿದ್ದಾರೆ ಪಂಜಾಬ್ನ ಅಮೃತ್ಸರದಲ್ಲಿರುವ ಜಲಿಯನ್ ವಾಲಾಬಾಗ್ ಸ್ಮಾರಕದಲ್ಲಿ ಹುತಾತ್ಸರಿಗೆ ಉಪರಾಷ್ಟಪತಿ ಎಂ

ಇದೇ ಸಂದರ್ಭದಲ್ಲಿ ಅವರು ಹುತಾತ್ವರ ಸ್ಗರಣಾರ್ಥ ನಾಣ್ಯ ಮತ್ತು ಅಂಜೆ ಚೀಟಿ ಲೋಕಾರ್ಪಣೆ ಮಾಡಿದರು

ಎಫ್ಎಂ ಗೋಲ್ಡ್ ವಾಹಿನಿಯಲ್ಲಿ ಈ ಕಾರ್ಯಕ್ರಮವನ್ನು ಆಲಿಸಬಹುದು

ವೆಂಕಯ್ನ ನಾಯ್ನು ಅಮೃತಸರದಲ್ಲಿಂದು ಜಲಿಯನ್ ವಾಲಾಬಾಗ್ ರಾಷ್ಷೀಯ ಸ್ನಾರಕದಲ್ಲಿ ಹುತಾತ್ಕರಿಗೆ ಪುಷ್ಪ ನಮನ ಸಲ್ಲಿಸಿದರು

ಪಂಜಾಬ್ ಹರಿಯಾಣ ಮತ್ತು ಚಂಡೀಗಢದ ಜನತೆ ಸುಗ್ಗಿ ಹಬ್ಬದ ಆಚರಣೆಯಲ್ಲಿ ತಲ್ಲೀನರಾಗಿದ್ದಾರೆ ಪವಿತ್ರ ಸರೋವರ ನದಿಗಳಲ್ಲಿ ಮಣ್ಯ ಸ್ನಾನ ನೆರವೇರಿಸಿ ಮೇಳ ಆಚರಣೆಯಲ್ಲಿ ನಿರತವಾಗಿದ್ದಾರೆ ಸಾಂಪ್ರದಾಯಿಕ ಜಾನಪದ ನೃತ್ಯ ಪ್ರದರ್ಶನ ಈ ಹಬ್ಬದ ವಿಶೇಷವಾಗಿದೆ ಜತೆಗೆ ದೇಶಾದ್ಯಂತ ಇಂದು ರಾಮನವಮಿಯನ್ನು ಆಚರಿಸಲಾಗುತ್ತಿದೆ

ಗುಜರಾತ್ನಲ್ಲಿ ನಾಳೆ ಶ್ರೀರಾಮನವಮಿ ಆಚರಿಸಲಾಗುತ್ತದೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರು ದೇಶದ ಜನತೆಗೆ ಬೈಸಾಕಿ ವಿಶು ರಂಗಾಲಿ ಬಿಹು ನಬ ಬರ್ಷ ವೈಸಖಾಡಿ ಮತ್ತು ಪುತಂದು ಪಿರಪ್ಪು ಹಬ್ಬದ ಶುಭಾಶಯ ಕೋರಿದ್ದಾರೆ ದೇಶದ ಕೃಷಿಕರು ಹಾಕುವ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನಗಳನ್ನು ಬಿಂಬಿಸುವ ಸುಗ್ಗಿ ಹಬ್ಬ ಭಾರತದ ಶ್ರೀಮಂತ ಮತ್ತು ವೈವಿಧ್ಯಮಯ ಸಂಸ್ಟತಿಯನ್ನು ಸಾರುತ್ತದೆ ಎಂದು ರಾಷ್ಟಪತಿ ಸಂದೇಶ ನೀಡಿದ್ದಾರೆ

ವೆಂಕಯ್ಯ ನಾಯ್ದು ಹೊಸ ವರ್ಷದ ಸಂಭ್ರಮಾಚರಣೆಯ ಈ ಸುಗ್ಗಿ ಹಬ್ಲವು ದೇತದ ಜನತೆಗೆ ಹೊಸ ಜೀವನ ತರಲಿ ಎಂದು ಶುಭ ಹಾರ್ಲೆಸಿದ್ದಾರೆ